ಪಾರ್ಥಿವ ಶರೀರದ ಅಂತ್ಯಕಿಯೆ ಕೃಷಿ ಕಾಯ್ದೆ ತಿದ್ದುಪಡಿಗಳ ವಿರುದ್ದ ರೈತಸಂಘಟನೆಗಳ ಹೆದ್ದಾರಿ ಬಂದ್ ಚಳವಳಿ ಅನೇಕ ಕಡೆ ಪ್ರತಿಭಟನೆ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ವಿಧೇಯಕ ತಿದ್ದುಪಡಿಗೆ ತ್ರಮ ಸಚಿವ ಜೆ

ವೈದ್ದರು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಷೆ ಅಡ್ಡಿಪಡಿಸಿದರೆ ವಿಧಿಸುವ ಶಿಕ್ಷೆ ಹೆಚ್ಚಳ ಸಚಿವ ಬಿ ಶ್ರೀರಾಮುಲು

ಪಶ್ಚಿಮ ಬಂಗಾಳದ ಸೌದೇಪುರ ಸಭೆಯಲ್ಲಿ ಮಾತನಾಡಿದ ರಾಷ್ಷಚಿತ ಮಹಾತ್ಯಗಾಂಧಿ ದೇಶದಲ್ಲಿ ಕೋಮುಸೌಹಾರ್ದತೆ ಮತ್ತು ಐಕ್ಖತೆಯನ್ನು ಕಾಪಾಡಿಕೊಳ್ಳುವಂತೆ ಜನರಲ್ಲಿ ಮನವಿ ಮಾಡಿದ್ದರು

ಚಲನಚಿತ್ರ ರಂಗದ ಹಿನ್ನೆಲೆ ಗಾಯನ ಲೋಕದ ಸಾಮಾಟ ಎಸ್

ಬಾಲಸುಬ್ರಹಣ್ಣಂ ಅವರದ್ದು ಈ ದ್ವನಿ ಇನ್ನು ಮುದ್ರಿತ ರೂಪದಲ್ಲಷ್ಟೇ ಲಭ್ಯ ಗಾನ ಲೋಕದ ಅದ್ದುತ ದಂತಕತೆ ಎಸ್

ಬಾಲಸುಬ್ರಹಣ್ಣಂ ಇನ್ನಿಲ್ಲ

ಬಾಲಸುಬ್ರಹ್ಮಣ್ಣಂ ಅವರ ಪಾರ್ಥಿವ ಶರೀರವನ್ನು ಅವರ ನಿವಾಸದಲ್ಲಿ ಗಣ್ನರ ದರ್ಶನಕ್ಕೆ ಇರಿಸಲಾಗಿದ್ದು ಸಂಜೆ ಸತ್ಯಂ ಥಿಯೇಟರ್ನಲ್ಲಿ ಇರಿಸಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುವುದು

ಪದ್ರತ್ರೀ ಪದ್ದ ಭೂಷಣ ಸೇರಿದಂತೆ ಆರು ರಾಷ್ಷೀಯ ಪ್ರಶಸ್ತಿ ಪುರಸ್ತಾರಗಳಿಗೆ ಅವರು ಭಾಜನರಾಗಿದ್ದರು ಕರ್ನಾಟಕ ರಾಜ್ಯೋತ್ವವ ಪ್ರಶಸ್ತಿ ಸೇರಿದಂತೆ ಅಸಂಖ್ಯ ಗೌರವ ಪುರಸ್ನಾರಗಳಿಗೆ ಅವರು ಪಾತ್ರರಾಗಿದ್ದಾರೆ ಮಹಾನ್ ಗಾಯಕನ ಅಗಲಿಕೆಗೆ ಸಂತಾಪ ಸೂಚನೆಯ ಮಹಾಪೂರವೇ ಪರಿದು ಬಂದಿದೆ ಮೇರು ಗಾಯಕ ಎಸ್

ಬಾಲಸುಬ್ರಹ್ನಣ್ಯಂ ಅಗಲಿಕೆಗೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ತೀವ್ರ ಸಂತಾಪ ವ್ಯಕ್ತ ಪಡಿಸಿ ಸಂಗೀತ ಲೋಕ ಒಬ್ಲ ಮಹಾನ್ ಗಾಯಕನನ್ನು ಕಳೆದುಕೊಂಡಿದೆ ಎಂದು ದುಃಖಿಸಿದ್ದಾರೆ

ವೆಂಕಯ್ಲನಾಯ್ನು ಸಂತಾಪ ಸಂದೇಶದಲ್ಲಿ ಎಸ್

ಬಾಲಸುಬ್ರಹಣ್ಣಂ ನಿಧನದಿಂದ ಉಂಟಾಗಿರುವ ಸುಮಧುರ ಕಂಠಸಿರಿ ನಷ್ಷವನ್ನು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸಂದೇಶದಲ್ಲಿ ಪಲವು ದಶಕಗಳಿಂದ ಸಂಗೀತ ಅಭಿಮಾನಿಗಳನ್ನು ರಂಜಿಸುತ್ತಿದ್ದ ಸುಮಧುರ ಕಂಠ ಇನ್ನಿಲ್ಲವಾಗಿದೆ ಎಂದು ಸ್ಲರಿಸಿದ್ದಾರೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಅವರು ಚಲನಚಿತ್ರರಂಗದ ಶ್ರೇಷ್ಠ ಗಾಯಕರಾಗಿದ್ದ ಎಸ್ಪಿಬಿ ನಟನೆ ಸಂಗೀತ ಸಂಯೋಜನೆ ಸಂಗೀತ ಕಾರ್ಯಕ್ರಮಗಳ ನಿರ್ವಹಣೆಯನ್ನೂ ಮಾಡಿ ಸಂಗೀತ ಕ್ಷೇತ್ರದಲ್ಲಿ ಅದ್ಡಿತೀಯ ಸಾಧನೆಯನ್ನು ಮಾಡಿದ್ದರು ಎಂದಿದ್ದಾರೆ ಕೇಂದ್ರ ಗೃಪ ಸಚಿವ ಅಮಿತ್ ಶಾ ರಾಜ್ಯದ ಹಲವು ಸಚಿವರು ಕನ್ನಡ ಚಲನಚಿತ್ರ ರಂಗದ ನಟ ಶಿವರಾಜ್ ಕುಮಾರ್ ಉಪೇಂದ್ರ ನಟಿ ಸಂಸದೆ ಸುಮಲತಾ ಸೇರಿದಂತೆ ಸಮಾಜದ ಎಲ್ಲಾ ವರ್ಗಗಳ ಗಣ್ಣರು ಎಸ್

ಬಾಲಸುಬ್ರಹ್ಮಣ್ಣಂ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸಂಗೀತ ನಿರ್ದೇಶಕ ಸಾಹಿತ್ಯ ರಚನೆಕಾರ ಡಾ

ಭಾಯಾ ತೀವ್ರ ಸಂತಾಪ ವ್ಹಕಪಡಿಸಿ ಗಾನಗಾರುಡಿಗನ ಅಗಲಿಕೆಯಿಂದ ಸಂಗೀತ ಕ್ಷೇತ್ರ ಬಡವಾಗಿದೆ ಎಂದು ದುಃಖಿಸಿದ್ದಾರೆ

ಬಾಲಸುಬ್ರಹ್ಮಣ್ಣಂ ಪಾರ್ಥಿವ ಶರೀರಿದ ಅಂತ್ಯಕ್ರಿಯೆ ಚೆನ್ನೈನ ರೆಡ್ಒಿಲ್ಸ್ನಲ್ಲಿರುವ ಥಾಮರೈ ಪಾಕಂನ ಫಾರಂ ಹೌಸ್ನಲ್ಲಿ ನಡೆಯಲಿದೆ

ಸರ್ಕಾರಗಳು ಜಾರಿ ಮಾಡಲು ಹೊರಟರುವ ಕಾಯ್ದೆಗಳು ರೈತ ಹಾಗೂ ಜನವಿರೋಧಿಯಾಗಿದ್ದು ಈ ಕಾಯ್ದೆಗಳು ಜಾರಿಯಾಗಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಕೊಡಗಿನಲ್ಲಿ ಅಧಿಕ ಸಂಖ್ಯೆ ರೈತರು ಮಾನವ ಸರಪಳ ನಿರ್ಮಿಸುವ ಮೂಲಕ ಹೆದ್ದಾರಿ ತಡೆ ನಡೆಸಿದರು ದಾವಣಗೆರೆಯಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಹೆದ್ದಾರಿ ತಡೆ ಪ್ರತಿಭಟನೆ ನಡೆಸಿದರು ಗದಗ್ನಲ್ಲಿ ರೈತ ಸಂಘದ ಕಾರ್ಯಕರ್ತರು ನಗರದ ಹುಭ್ಗಳ್ಲಿ ಬಳ್ದಾರಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಮೈಸೂರು ಉತ್ತರ ಕನ್ನಡ ಶಿವಮೊಗ್ಗ ತುಮಕೂರು ಮಂಡ್ಯ ಚಾಮರಾಜನಗರ ಕೊಡಗು ಪಾಸನ ಜಲ್ಲೆಗಳಲ್ಲಿ ವಿವಿಧ ರೈತಪರ ಸಂಘಟನಗಳು ಶ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಿದವು ಬೀದರ್ ಜಿಲ್ಲೆಯ ಬಸವ ಕಲ್ನಾಣ ಕ್ಷೇತ್ರದ ಶಾಸಕ ಬಿ ನಾರಾಯಣರಾವ್ ನಿಧನಕ್ಕೆ ವಿಧಾನಪರಿಷತ್ ಪಾಗೂ ವಿಧಾನಸಭೆಯಲ್ಲಿಂದು ಒಂದು ನಿಮಿಷ ಮೌನ ಆಚರಿಸಿ ಕಲಾಪವನ್ನು ಮುಂದುವರಿಸಲಾಯಿತು ಕೋವಿಡ್ ಸೋಂಕಿಗೆ ಒಳಗಾಗಿದ್ದ ನಾರಾಯಣ್ರಾವ್ ಚಿಕ್ಲೆ ಫಲಕಾರಿಯಾಗದೆ ನಿನ್ನೆ ನಿಧನ ಹೊಂದಿದರು

ಪರಿಷತ್ತಿನಲ್ಲಿ ಕರ್ನಾಟಕ ನಗರ ಪಾಲಿಕೆಗಳ ತಿದ್ಲುಪಡಿ ವಿಧೇಯಕ ಮಂಡಿಸಿ ಮಾತನಾಡಿದ ಪ್ರಾಥಮಿಕ ಮತ್ತು ಪೌಢಶಿಕ್ಷಣ ಸಚಿವ ಸುರೇತ್ ಕುಮಾರ್ ಬೃಪತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಸ್ತೀರ್ಣವಾಗುತ್ತಿರುವುದರಿಂದ ಪ್ರತ್ಯೇಕ ಕಾಯ್ದೆಗೆ ಜಂಟಿ ಸದನ ಸಮಿತಿ ರಚಿಸಲಾಗಿದೆ ಕೆಲವು ಗ್ರಾಮಪಂಚಾಯಿತಿಗಳು ಇದರ ವ್ಯಾಪ್ತಿಗೆ ಬಂದಿದ್ದು

ಮಾಧುಸ್ವಾಮಿ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ

ಅಭವೃದ್ದಿ ಕಾರ್ಯಗಳನ್ನು ನಿಲ್ಲಿಸುವುದಿಲ್ಲ ಅತಿ ಸಂಕಷ್ಷ ಪರಿಸ್ಥಿತಿಯನ್ನು ನಿಭಾಯಿಸಲಾಗುತ್ತಿದೆ

ವಿಧೇಯಕ ಕುರಿತು ಮಾತನಾಡಿದ ಅವರು ಸರ್ಕಾರ ಕರ್ನಾಟಕವನ್ನು ಸಾಲಗಾರ ರಾಜ್ಯವನ್ನಾಗಿಸಿದೆ ಇನ್ನು ಮುಂದಾದರೂ ಕಟ್ಟುನಿಟಿನ ಕ್ಕಮ ತೆಗೆದುಕೊಳ್ಳದಿದ್ದರೆ ರಾಜ್ಯ ಆರ್ಥಿಕವಾಗಿ ಸಂಪೂರ್ಣ ದಿವಾಳಿಯಾಗಲಿದೆ ನಾಲ್ಲು ಲಕ್ಷ ಕೋಟಿ ರೂಪಾಯಿಯಷ್ಟು ದೊಡ್ಡ ಮಟ್ಟದ ಸಾಲದ ಹೊರೆ ಬಿದ್ದಿದ್ದು ಅನಗತ್ತ ಹುದ್ದೆಗಳನ್ನು ತೆಗೆದು ಹಾಕಬೇಕು ಎಂದು ಹೇಳಿದರು

ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಷೆ ಸಂಸದರು ಮತ್ತು ಪ್ರತಿಪಕ್ಷಗಳ ನಿಯೋಗವನ್ನು ಕೊಡೊಯ್ದು ಒತ್ತಾಯಿಸಬೇಕು ಎಂದು ಅವರು ಸಲಹೆ ನೀಡಿದರು